ಸ್ಥಳಗಳಲ್ಲಿ ಕಟ್ಟೆಚ್ಚರ

ನೀಡದಂತೆ ನಿಗಾ ವಹಿಸಲು ಸರ್ಕಾರ ಮೊಲೀಸ್ ಇಲಾಖೆಗೆ ಸೂಚನೆ ದೆಹಲಿಗೆ ತೆರಳಿರುವ ಮುಖ್ಜಮಂತ್ರಿ ಎಚ್

ಕೊಡಗು ಜಿಲ್ಲೆಗೆ ಹೆಚ್ಚಿನ ಪರಿಹಾರ ನೀಡುವಂತೆ ಕೇಂದ್ರಕ್ಕೆ ಮನವಿ

ಜಲಸಂಪನ್ನೂಲ ಸಚಿವ ಡಿ

ಶಿವಕುಮಾರ್

ಚುನಾವಣೆ ನಡೆಯುವ ಪ್ರದೇಶಗಳಲ್ಲಿ ನಾಳೆ ರಜೆ ಘೋಷಿಸಲಾಗಿದ್ದು ಕಟ್ಟೆಚ್ಚರ ವಹಿಸಲಾಗಿದೆ

ಎಲ್ಲ ವಲಯಗಳ ಪೊಲೀಸ್ ಮಹಾನಿರೀಕ್ಷಕರು ಎಲ್ಲ ಜಿಲ್ಹಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಸರ್ಕಾರ ಸೂಚಿಸಿದೆ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಅವರ ಸೂಚನೆಯ ಮೇರೆಗೆ ಮುಖ್ಯ ಕಾರ್ಯದರ್ಶಿ ಟಿ

ವಿಜಯಭಾಸ್ಕರ್ ಈ ಕುರಿತು ಸುತ್ತೋಲೆ ಹೊರಡಿಸಿದ್ದಾರೆ

ಈ ಹಿನ್ನೆಲೆಯಲ್ಲಿ ಕೂಡಲೇ ಈ ಸಾಲ ಪಡೆದವರ ಮೇಲೆ ಯಾವುದೇ ರೀತಿಯ ಕಾನೂನುಬಾಹಿರ ಒತ್ತಡ ಹಾಕದಂತೆ ಅಥವಾ ದೌರ್ಜನ್ನ ಎಸಗದಂತೆ ತಡೆಗಟ್ಟಲು ಕಾನೂನು ರೀತ್ಯ ಸೂಕ್ತ ಕ್ರಮ ಜರುಗಿಸುವಂತೆ ಈ ಮೂಲಕ ಸೂಚಿಸಲಾಗಿದೆ

ಈ ಹಿನ್ನೆಲೆಯಲ್ಲಿ ಇಂದು ದೆಹಲಿಗೆ ತೆರಳರುವ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ ಗಾಂಧಿ ಅವರನ್ನು ಭೇಟ ಮಾಡಿ ಸಮಾಲೋಚನೆ ನಡೆಸಿದರು ಬಳಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ದೆಹಲಿ ಭೇಟ ವಿವರ ನೀಡಿದರು

ಪರಮೇಶ್ವರ್ ಅವರೊಂದಿಗೆ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರನ್ನು ಭೇಟ ಮಾಡಿ ಕೊಡಗು ಮತ್ತಿತರ ಜಿಲ್ಲೆಗಳಲ್ಲಿ ಅತಿವೃಷ್ಷಿಯಿಂದ ಸಂಭವಿಸಿರುವ ಹಾನಿಗೆ ಕೇಂದ್ರ ಸರ್ಕಾರ ಪರಿಹಾರ ಒದಗಿಸುವಂತೆ ಮನವಿ ಸಲ್ಲಿಸಿದರು

ರೈತರ ಸಾಲ ಮನ್ನಾ ಮಾಡಿದ್ದೇವೆ ಎಂದು ರಾಜ್ಯ ಸರ್ಕಾರ ಹೇಳುತ್ತಿದೆಯೇ ಹೊರತು ರಾಷ್ಟೀಕೃತ ಬ್ಯಾಂಕ್ ಮೀನುಗಾರರು ಮಹಿಳಾ ಸ್ವ ಸಹಾಯ ಸಂಘಗಳ ಸಾಲ ಮನ್ನಾದ ಬಗ್ಗೆ ಮಾತನಾಡುತ್ತಿಲ್ಲ

ಶಿವಕುಮಾರ್ ತಿಳಿಸಿದರು ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೆಲಶಾಸಕರು ಕೆಲಭಾಗದಲ್ಲಿ ನೀರುಸರಿಯಾಗಿ ಹೋಗುತ್ತಿಲ್ಲವೆಂದು ದೂರು ನೀಡಿ ದ್ದಾರೆ ಅಚ್ಚುಕಟ್ಟು ಪ್ರದೇಶಕ್ಕೆ ನಾಲೆನೀರು ಹೋಗುತ್ತಿಲ್ಲ ಅದರಿಂದ ರೈತರಿಗೆ ಸಮಸ್ಕೆ ಆಗುತ್ತಿದೆ ಈ ನಿಟ್ಟನಲ್ಲಿ ವಿಚಕ್ಷಣಾ ದಳವನ್ನು ರಚಿಸಲಿದ್ದೇವೆ ಈ ಸಂಬಂಧ ಶೀಘದಲ್ಲೇ ಗೃಹ ಮತ್ತು ಜಲಸಂಪನ್ನೂಲ ಇಲಾಖೆಗಳ ಅಧಿಕಾರಿಗಳ ಸಭೆ ನಡೆಸಲಾಗುವುದು ಎಂದರು ನಾಲೆಗಳಗೆ ನೀರು ಬಿಡುವ ಸಮಯದಲ್ಲಿ ಅಕ್ರಮ ಸಂಪರ್ಕದಿಂದ ನೀರು ಪಡೆಯುವುದು ಗಮನಕ್ಕೆ ಬಂದಿದ್ದು ಹೀಗಾಗಿ ಪೊಲೀಸ್ ತಂಡವೊಂದನ್ನು ರಚಿಸ ಲಾಗುವುದು ಪ್ರತಿನಾಲೆಗೆ ಭದ್ರತೆ ನೀಡುವ ಕುರಿತು ಚರ್ಚೆ ಮಾಡಲಾಗಿದ್ದು ಗೃಹ ಸಚಿವರ ಜೊತೆ ಚರ್ಚಿಸಿ ಈ ಬಗ್ಗೆ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಹೇಳಿದರು ರಾಜ್ಯ ಸರ್ಕಾರ ಮೊದಲ ಆದ್ಯತೆಯನ್ನು ಮೇಕೆದಾಟು ಯೋಜನೆಗೆ ನೀಡಲಿದೆ ಎಂದು ತಿಳಿಸಿದ ಸಚಿವರು ಮೇಕೆದಾಟು ಯೋಜನೆಯ ಸಂಪೂರ್ಣ ಮಾಹಿತಿಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡುತ್ತಿದ್ದು ಸದ್ಯದಲ್ಲೇ ಕೇಂದ್ರಕ್ಕೆ ಯೋಜನೆಯ ಬಗ್ಗೆ ಪ್ರಾತ್ವಕ್ಷಿಕೆ ನೀಡಲಾಗುವುದು ಎಂದು ಸಚವರು ತಿಳಿಸಿದರು

ಈ ಹಿನ್ನೆಲೆಯಲ್ಲಿ ಕಬಿನಿ ಜಲಾಶಯದಿಂದ ಹೆಚ್ಚುವರಿ ನೀರನ್ನು ಕಪಿಲಾ ನದಿಗೆ ಹರಿಬಿಡಲಾಗುತ್ತಿದೆ ಕಬಿನಿ ಜಲಾಶಯದಿಂದ ಕಾವೇರಿ ನೀರಾವರಿ ನಿಗಮದ ವ್ಯಾಪ್ತಿಗೆ ಒಳಪಡುವ ನಾಲೆಗಳಿಗೆ ಭಾರಿ ಪ್ರಮಾಣದ ನೀರನ್ನು ಹರಿದು ಬಿಡಲಾಗುತ್ತಿದ್ದು ಇದರಿಂದ ಕಬಿನಿ ನಾಲಾ ವ್ಯಾಪ್ತಿಗೆ ಬರುವ ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲೆಯ ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ ರೈತರು ಉತ್ಸಾಹದಿಂದ ಕೃಷಿ ಚಟುವಟಕೆಗಳಲ್ಲಿ ತೊಡಗಿದ್ದಾರೆ ಗದ್ದೆಗಳಲ್ಲಿ ಸಂಪ್ರದಾಯಿಕ ಹಾಗೂ ಆಧುನಿಕ ಕೃಷಿ ವಿಧಾನವನ್ನು ಬಳಸಿ ಭತ್ತದ ಪೈರಿನ ನಾಟನಲ್ಲಿ ರೈತರು ಉತ್ಲಾಹದಿಂದ ಭಾಗಿಯಾಗುತ್ತಿದ್ದಾರೆ ಆಕಾಶವಾಣಿಯೊಂದಿಗೆ ಕಬಿನಿ ನಾಲಾ ಉಪವಿಭಾಗದ ಪ್ರಭಾರ ಕಾರ್ಯಪಾಲಕ ಅಭಿಯಂತರ ವರದರಾಜು ಕಬಿನಿ ನಾಲಾ ವ್ಯಾಪ್ತಿಯ ಟಿ

ಆದರೆ ಈ ಬಾರಿ ನೀರು ಹರಿಸಿರುವುದು ಸಂತಸ ತಂದಿದೆ ಎಂದರು

ಇವುಗಳನ್ನು ಪುನರ್ನಿರ್ಮಾಣ ಮಾಡುವ ನಿಟ್ಟನಲ್ಲಿ ಭಾರತೀಯ ಸೇನೆಯ ತಾಂತ್ರಿಕ ನೆರವನ್ನು ಪಡೆಯಲಾಗುತ್ತಿದೆ ಈ ನಿಟ್ಟನಲ್ಲಿ ಈಗಾಗಲೇ ಗಡಿರಸ್ತೆ ಸಂಸ್ಥೆ ಬಿ ಆರ್

ನ ಆರ್ ಎಸ್ ರಾವ್ ನೇತೃತ್ವದ ಮೂವರು ತಂತ್ರಜ್ಞರ ತಂಡ ಕೊಡಗು ಜಿಲ್ಲೆಗೆ ಆಗಮಿಸಿದ್ದು ಭೂಕುಸಿತ ಹಾಗೂ ಪ್ರವಾಹದಿಂದ ಭಾರೀ ಪ್ರಮಾಣದಲ್ಲಿ ಹಾನಿಗೀಡಾಗಿರುವ ರಸ್ತೆಗಳ ಪರಿಶೀಲನಾ ಕಾರ್ಯವನ್ನು ಸ್ಥಳೀಯ ಇಂಜಿನಿಯರ್ಗಳೊಂದಿಗೆ ಕೈಗೊಂಡಿದೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕೊಡಗಿಗೆ ಭೇಟ ನೀಡಿ ಪರಿತೀಲಿಸಿದ್ದ ಗಡಿ ರಸ್ತೆ ಸಂಸ್ಥೆಯ ತಂತ್ರಜ್ಞರ ತಂಡವನ್ನು ಕಳುಹಿಸುವುದಾಗಿ ಭರವಸೆ ನೀಡಿದ್ಲು ಅದರಂತೆ ಈಗ ತಂತ್ರಜ್ಞರ ತಂಡ ಮಡಿಕೇರಿಗೆ ಆಗಮಿಸಿದ್ದು ಅತಿವೃಷ್ಟಿ ಪೀಡಿತ ಪ್ರದೇಶಗಳಿಗೆ ಭೇಟನೀಡಿ ಹದಗೆಟ್ಟ ರಸ್ತೆ ಮತ್ತು ಸೇತುವೆಪುನರ್ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ತಾಂತ್ರಿಕ ಸಲಹೆಗಳನ್ನು ಸ್ಥಳೀಯ ಇಂಜಿಯರ್ ಗಳಗೆ ನೀಡುತ್ತಿದೆ ಈ ತಂಡವು ಈಗಾಗಲೇ ಉತ್ತರಾಖಂಡ್ ಸೇರಿದಂತೆ ದೇಶದ ವಿವಿಧ ದುರ್ಗಮ ಪ್ರದೇಶಗಳಲ್ಲಿ ರಸ್ತೆ ಮತ್ತು ಸೇತುವೆಗಳ ನಿರ್ಮಾಣದಲ್ಲಿ ತೊಡಗಿಸಿಕೊಂಡ ಅನುಭವವಿದ್ಲು ಅದರ ಆಧಾರದಲ್ಲಿ ಕೊಡಗಿನ ಹವಾಮಾನಕ್ಕೆ ಅನುಗುಣವಾಗಿ ಯಾವ ರೀತಿಯಲ್ಲಿ ದೀರ್ಘ ಕಾಲಬಾಳಿಕೆ ಬರುವಂತಹ ನಿರ್ಮಾಣ ಕಾಮಗಾರಿ ನಡೆಸಬೇಕೆಂದು ಮಹತ್ವದ ಸಲಹೆಗಳನ್ನು ನೀಡಲಿದೆ ಈ ತಂಡದ ಸಲಹೆ ಅನ್ವಯ ಜಿಲ್ಲೆಯಲ್ಲಿ ರಸ್ತೆ ಮತ್ತು ಸೇತುವೆಗಳ ಪುನರ್ ನಿರ್ಮಾಣ ಕಾರ್ಯ ನಡೆಯಲಿದೆ ಎಂದು ಕೊಡಗು ಜಿಲ್ಲಾಧಿಕಾರಿ ಪಿ ಐ ಶ್ರೀವಿದ್ಯಾ ತಿಳಿಸಿದ್ದಾರೆ ಈ ನಡುವೆ ಕೊಡಗಿನಲ್ಲಿ ಭೂಮಿಯೊಳಗೆ ನಡೆಯುವ ಚಟುವಟಿಕೆ ಮೇಲೆ ನಿಗಾ ಇಡಲು ಹಾಗೂ ಭೂಕುಸಿತಗಳ ಅಧ್ಯಯನ ನಡೆಸಲು ಹೈದರಾಬಾದ್ನ ವಿಜ್ವಾನಿಗಳು ಭೂಕಂಪನ ನಿಗಾ ಸಾಧನವನ್ನು ಅಳವಡಿಸಿದ್ದಾರೆ ಭೂಮಿಯೊಳಗಿನ ಎಲ್ಲ ಚಟುವಟಿಕೆಯನ್ನು ದಾಖಲಿಸುವ ಈ ಸಾಧನ ಮಾಹಿತಿಯನ್ನು ಹೈದರಾಬಾದ್ಗೆ ಕಳುಹಿಸಲಿದೆ ಹೈದರಾಬಾದ್ನ ಎನ್ಜೆಆರ್ಐ ಸಂಸ್ಥೆ

ದೇಶಪಾಂಡೆ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ನಿನ್ನೆ ಈ ಕುರಿತು ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಸಭೆ ನಡೆಸಿದ ಸಚಿವರು

ಜೈಪಾಲ್ ರೆಡ್ಡಿ ಬೆಂಗಳೂರಿನಲ್ಲಿಂದು ಆರೋಪಿಸಿದ್ದಾರೆ